ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಉತ್ತರ ಕರ್ನಾಟಕ ಸಜ್ಜು ಇಂದಿನಿಂದ ಅಭ್ವರ್ಥಿಗಳ ನಾಮಪತ್ರ ಸಲ್ಲಿಕೆ ಆರಂಭ ಮಿಷನ್ ಶಕ್ತಿ ಬಾಹ್ಕಾಕಾಶ ವಲಯದಲ್ಲಿ ಭಾರತ ಮತ್ತೊಂದು ಐತಿಹಾಸಿಕ ಸಾಧನೆ ಪ್ರಧಾನಮಂತ್ರಿ

ಈಗ ವಾರ್ತೆಗಳ ವಿವರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಕಡಿಮೆಯಾದ ಕ್ಷೇತ್ರಗಳಲ್ಲಿ ವಿಶೇಷ ಪ್ರಯತ್ನಗಳ ಮೂಲಕ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ ಶ್ರಥಮ ಹಂತದ ನಾಮಪ್ರತ್ರಗಳ ಪರಿಶೀಲನೆ ನಡೆಯುತ್ತಿದ್ದು ನಾಳೆ ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ

ಲೋಕಸಭೆ ಚುನಾವಣೆ ರಾಜ್ಯದ ಎರಡನೇ ಹಂತದ ಚುನಾವಣೆಗೆ ನಾಮ ಪತ್ರ ಸಲ್ಲಿಸಲು ಇಂದು ಅಧಿಸೂಚನೆ ಹೊರಬೀಳಲಿದ್ದು ಇಂದಿನಿಂದಲೇ ಅಭ್ವರ್ಥಿಗಳು ನಾಮಪತ್ರ ಸಲ್ಲಿಸಬಹುದಾಗಿದೆ

ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪ್ಯಾರಾ ಗ್ಲೈಡಿಂಗ್ ಮೂಲಕ ಮತದಾನಕ್ಕೆ ಪ್ರೇರಣೆ ನೀಡುವ ವಿಶೇಷ ಯೋಜನೆ ಅನುಷ್ಠಾನಗೊಳಿಸಲಾಗಿದೆ ಎಂದು ಸ್ವೀಪ್ ಸಮಿತಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯ್ತಿ ಸಿ ಇ

ಬಳ್ಳಾರಿ ಕೋಟೆಯ ಮೇಲೆ ಪಟಾಕಿಗಳನ್ನು ಸಿಡಿಸಿ ಮತದಾನ ಘೋಷಣೆಗಳ ಚಿತ್ತಾರ ಬಾನಂಗಳದಲ್ಲಿ ಮೂಡಿಸಲು ಸಹ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದರು

ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಬಾರಿ ಮುಖ್ಯ ಮಹಾ ಪ್ರಬಂಧಕ ಸೌರವ್ ಸಿನ್ಹಾ ಈ ಕುರಿತು ಆದೇಶ ಹೊರಡಿಸಿದ್ದಾರೆ

ಭೂಸ್ಥಿರ ಕೆಳ ಕಕ್ಷೆಯಲ್ಲಿ ಸಕ್ರಿಯ ಉಪಗ್ರಹವನ್ನು ಹೊಡೆದುರುಳಿಸುವ ಮಿಷನ್ ಶಕ್ತಿ ಕಾರ್ಯಾಚರಣೆಯನ್ನು ಕೇವಲ ಮೂರು ನಿಮಿಷಗಳಲ್ಲಿ ಕರಾರುವಕ್ಕಾಗಿ ಪೂರ್ಣಗೊಳಿಸಿ ಅದ್ದುತ ಸಾಧನೆ ಮಾಡಲಾಯಿತು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಕಟಿಬದ್ದಾರೆ ಇದು ವರೆಗೆ ಚೈನಾ ರಷ್ಯಾ ಮತ್ತು ಅಮೆರಿಕ ದೇಶಗಳು ಮಾತ್ರ ನಡೆಸಿದ್ದ ಇಂತಹ ಮಹತ್ವದ ಬಾಹ್ಕಾಕಾಶ ಕಾರ್ಯಾಚರಣೆಯನ್ನು

ಟಿವಿ ರೆಡಿಯೋ ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿಯವರು ಮಿಷನ್ ಶಕ್ತಿ ಸಾಧನೆಗಾಗಿ ಡಿಆರ್ಡಿಒದ ವಿಜ್ಞಾನಿಗಳು ಸಂಕೋಧಕರು ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಅಸಾಧಾರಣ ಕರ್ತವ್ಯ ನಿರ್ವಹಿಸಿದ ಪ್ರತಿಯೊಬ್ಬರಿಗೂ ದೇತದ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಐತಿಹಾಸಿಕ ಸಾಧನೆಗೆ ಭಾರತ ಹೆಮ್ನೆ ಪಡುತ್ತದೆ ಎಂದರು

ಬೆಂಗಳೂರು ಆಕಾಶವಾಣಿಯ ಉಪ ಮಹಾನಿರ್ದೇಶಕ ಎ ಹನುಮಂತು ಮಾತನಾಡಿ ಬೆಂಗಳೂರು ಆಕಾಶವಾಣಿ ಅಮೃತ ವರ್ಷಣಿ ಮತ್ತು ರಾಗಂ ವಾಹಿನಿಗಳನ್ನು ಶಾಸ್ತೀಯ ಸಂಗೀತ ಪ್ರಸಾರಕ್ಕಾಗಿಯೇ ಆರಂಭಿಸಿದೆ ಎಂದು ಹೇಳಿದರು

ಈ ಪೈಕಿ ಏಳು ಬಹುಮಾನಗಳನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಯುವ ಕಲಾವಿದರು ಪಡೆದುಕೊಂಡಿದ್ದಾರೆ ಮೈಸೂರು ಧಾರವಾಡ ಮತ್ತು ಮಂಗಳೂರು ಬಾನುಲಿ ಕೇಂದ್ರಗಳ ಕಲಾವಿದರೂ ಬಹುಮಾನಗಳಿಗೆ ಭಾಜನರಾಗಿದ್ದಾರೆ ಚುಟುಕು ಸುದ್ದಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮೈತ್ರಿ ಪಕ್ಷದ ಅಧ್ಯರ್ಥಿ ಸಿ

ವಿಜಯಶಂಕರ್ ನಾಮಪತ್ರದಲ್ಲಿನ ಗೊಂದಲ ಆರೋಪಕ್ಕೆ ಸಂಬಂಧಿಸಿದಂತೆ ಇಂದು ಹೈಕೋರ್ಟ್ನಲ್ಲಿ ದೂರು ದಾಖಲಿಸುವುದಾಗಿ ಬಿಜೆಪಿ ಹೇಳಿದೆ

ಸತೀಶ ತಿಳಿಸಿದ್ದಾರೆ ಗದಗ್ ಜಿಲ್ನಾಡಳಿತ ವಿಕಲಾಂಗಜೇತನರಿಂದ ಮತದಾನ ಜಾಗೃತಿಗಾಗಿ ತ್ರಿಚಕ್ರ ವಾಹನ ಜಾಥಾ ಆಯೋಜಿಸಿತ್ತು

ಹಿರೇಮಠ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಬೇಕು ಎಂಬ ಆಶಯದೊಂದಿಗೆ ಕಾರ್ಯಕ್ರಮ ಆಯೋಜಿಸಿರುವುದಾಗಿ ತಿಳಿಸಿದರು

ಪಾಟೀಲ ಅರ್ಹ ಮತದಾರರೆಲ್ಲರೂ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೇ ನಿರ್ಭೀತಿಯಿಂದ ಮತ ಚಲಾಯಿಸುವಂತೆ ಮತದಾರರ ಜಾಗೃತಿ ಕಾರ್ಯಕ್ರಮದಲ್ಲಿ ಕರೆ ನೀಡಿದ್ದಾರೆ ರಾಯಚೂರಿನಲ್ಲಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಮದ್ದ

ಕೊನೆಯಲ್ಲಿ ಮತ್ತೊಮ್ಬೆ ಮುಖ್ಯಾಂಶಗಳು ಲೋಕಸಭೆ ಚುನಾವಣೆ ಮತದಾನ ಶ್ರಮಾಣ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಸಂಜೀವ್ ಕುಮಾರ್ ಮಾಹಿತಿ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಉತ್ತರ ಕರ್ನಾಟಕ ಸಜ್ಜು ಇಂದಿನಿಂದ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಆರಂಭ ಮಿಷನ್ ಶಕ್ತಿ ಬಾಹ್ನಾಕಾಶ ವಲಯದಲ್ಲಿ ಭಾರತ ಮತ್ತೊಂದು ಐತಿಹಾಸಿಕ ಸಾಧನೆ ಪ್ರಧಾನಮಂತ್ರಿ ಶ್ವಾಫನೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು